ಹಣಕಾಸು ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ ಅವರ ಮೊದಲ ಬಜೆಟ್ ಇದಾಗಿದ್ದು ಮೂಲ ಸೌಕರ್ಯ ಅಭಿವ್ನಧಿ ಭಾರತದ ಆರ್ಥಿಕತೆಯನ್ನು ಐದು ಟ್ರಿಲಿಯನ್ ಡಾಲರ್ಗಳಿಗೆ ಏರಿಕೆ ಮಾಡುವುದು ರೈತರ ಕಲ್ನಾಣ ಮತ್ತು ಜಲ ಭದ್ರತೆಯನ್ನೊಳಗೊಂಡ ಪ್ರಮುಖ ಅಂಶಗಳಿಗೆ ಒತ್ತು ನೀಡಿದ್ದಾರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ಐದು ಟ್ರಿಲಿಯನ್ ಡಾಲರ್ಗಳಿಗೆ ತಲುಪಲಿದೆ ಎಂಬ ವಿಶ್ವಾಸವನ್ನು ಹಣಕಾಸು ಸಚಿವರು ವ್ಯಕ್ಲಪಡಿಸಿದರು ಭಾರತವನ್ನು ಮುಂದಿನ ಒಂದು ದಶಕದ ಅವಧಿಯಲ್ಲಿ ಅತೀ ಎತ್ತರಕ್ಕೆ ಕೊಂಡೋಯ್ಯುವ ಉದ್ಲೇಶಕ್ನಾಗಿ ಸರ್ಕಾರ ಹತ್ತು ಅಂಶಗಳ ಮುನ್ನೋಟವನ್ನು ಸಂಸತ್ತಿನಲ್ಲಿ ಅನಾವರಣಗೊಳಿಸಿದರು ಹಾಗೂ ಸಾಮಾಜಿಕ ಮೂಲಸೌಲಭ್ಯ ಡಿಜೆಟಲ್ ಇಂಡಿಯಾ ಭೌತಿಕ ಭಾರತವನ್ನು ಮಾಲಿನ್ನಮುಕ್ತಗೊಳಿಸುವುದು ಹಾಗೂ ಎಂಎಸ್ಎಂಇ ಸ್ವಾರ್ಟ್ ಅಪ್ಪ್ ರಕ್ಷಣಾ ಉತ್ತಾದನೆ ಅಟೋಮೊಬೈಲ್ ಎಲೆಕ್ಟಾನಿಕ್ಸ್ ಮತ್ತು ವೈದ್ಯಕೀಯ ಉಪಕರಣಗಳ ಉತ್ಪಾದನೆಗೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಉತ್ಗೇಜಿಸುವ ಗುರಿ ಹೊಂದಲಾಗಿದೆ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಡಿ ದೇಶದಲ್ಲೆಡೆ ಭೌತಿಕ ಸಂಪರ್ಕ ಕಲ್ಲಿಸಲು ಅಗತ್ತಕ್ರಮ ಕ್ಕೆಗಾರಿಕಾ ಕಾರಿಡಾರ್ಗಳು ಸಮರ್ಪಣ ಸರಕು ಸಾಗಾಣೆ ಕಾರಿಡಾರ್ಗಳು ಭಾರತ್ ಮಾಲಾ ಸಾಗರ ಮಾಲಾ ಯೋಜನೆಗಳು ಜಲಮಾರ್ಗ ವಿಕಾಸ ಮತ್ತು ಉಡಾನ್ ಯೋಜನೆಗಳನ್ನು ಪ್ರೋತ್ನಾಹಿಸಲು ನಿರ್ಧರಿಸಲಾಗಿದೆ ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ವಸತಿ ರಹಿತ ಗ್ರಾಮೀಣ ಜನರಿಗಾಗಿ ಎರಡು ಕೋಟಿ ಮನೆಗಳ ನಿರ್ಮಾಣ ಮತ್ತು ಪರ್ ಫರ್ ಜಲ್ ಯೋಜನೆಯನ್ನು ಜಾರಿಗೆ ತರಲು ಸರ್ಕಾರ ಮುಂದಾಗಿದೆ ಅಂತ್ಯೋದಯ ಯೋಜನೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಜಾರಿಗೆ ತರುವ ಸರ್ಕಾರದ ಬದ್ದತೆಯನ್ನು ಪ್ರತಿಪಾದಿಸಿದ ಹಣಕಾಸು ಸಚಿವರು ಗ್ರಾಮ ಬಡವರು ಮತ್ತು ರೈತರನ್ನು ಗಮನದಲ್ಲಿಟ್ಟುಕೊಂಡು ಅವರ ಸರ್ವಾಂಗೀಣ ಅಭಿವ್ಬದ್ದಿಗೆ ಒತ್ತು ನೀಡಲಾಗುವುದು ಎಂದರು ಕ್ಲಷಿ ಮೂಲಸೌಕರ್ಯ ವಲಯದಲ್ಲಿ ಹೂಡಿಕೆಯನ್ನು ವಿಸ್ತರಿಸುವುದು ಬಜೆಟ್ನ ಪ್ರಸ್ತಾವನೆಗಳಲ್ಲಿ ಸೇರಿದೆ ಮೀನುಗಾರರ ಸಮುದಾಯಗಳ ಅಭಿವೃದ್ದಿ ಉದ್ದೇಶದಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಜಾರಿಗೆ ತರಲಾಗುವುದು ಈ ಯೋಜನೆಯಡಿ ಮೀನುಗಾರಿಕೆ ಇಲಾಖೆ ಮೀನುಗಾರಿಕೆ ನಿರ್ವಹಣಾ ವ್ಚವಸ್ಲೆಯೊಂದನ್ನು ಪ್ರಾರಂಭಿಸಲಿದೆ ಎಂದು ಅವರು ಹೇಳಿದರು ಸಾಂಪ್ರದಾಯಿಕ ಕರಕುಶಲ ಕರ್ಮಿಗಳು ಉತ್ಪಾದಿಸುವ ಉತ್ತನ್ನಗಳಿಗೆ ಜಾಗತಿಕ ಮಾರುಕಟ್ಷೆ ವ್ಯವಸ್ಥೆ ಕಲ್ಪಿಸಲು ಮಿಷನ್ ಪ್ರಾರಂಭಿಸಲಾಗುವುದು ಸ್ವಾರ್ಟ್ ಅಪ್ಸ್ಗಳ ಪ್ರಾರಂಭಕ್ಷೆ ಸರ್ಕಾರ ಹಲವಾರು ಕ್ರಮಗಳನ್ನು ಪ್ರಕಟಿಸಿದೆ ಸ್ಟಾರ್ಟ್ ಅಪ್ನ್ಗಳಿಗಾಗಿಯೇ ಪ್ರಕ್ಶೇಕ ದೂರದರ್ಶನ ವಾಹಿನಿಯೊಂದನ್ನು ಪ್ರಾರಂಭಿಸಲು ಉದ್ದೇಶಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ಈ ಮಧ್ಯೆ ಎರಡು ಕೋಟಿ ರೂಪಾಯಿವರೆಗೆ ವಾರ್ಷಿಕ ಆದಾಯ ಇರುವ ವ್ಯಕ್ತಿಗಳ ಆದಾಯ ತೆರಿಗೆ ದರಗಳಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಆದರೆ ಎರಡು ಕೋಟಿ ಯಿಂದ ಐದು ಕೋಟಿ ರೂಪಾಯಿವರೆಗೆ ಮತ್ತು ಐದು ಕೋಟಿ ರೂಪಾಯಿ ಹಾಗೂ ಅದಕ್ಕಿಂತ ಮೇಲ್ವಟ್ಷು ಆದಾಯ ಹೊಂದಿರುವ ವ್ಯಕ್ತಗಳಿಗೆ ಸರ್ಚಾರ್ಜ್ ವಿಧಿಸಲು ಸರ್ಕಾರ ಮುಂದಾಗಿದೆ

ಪೆಟ್ರೋಲ್ ಹಾಗೂ ಡಿಸೇಲ್ ಮೇಲೆ ರಸ್ತೆ ಹಾಗೂ ಮೂಲಸೌಕರ್ಯ ಸೆಸ್ ವಿಧಿಸಲು ತೀರ್ಮಾನಿಸಲಾಗಿದೆ

ಪೆಟ್ರೋಲ್ ಮತ್ತು ಡಿಸೇಲ್ ಮೇಲೆ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಒಂದು ರೂಪಾಯಿ ಹೆಚ್ಚಿಸಲು ನಿರ್ಧರಿಸಲಾಗಿದೆ

ಸಿಗರೇಟ್ ತಂಬಾಕು ಬೀಡಿ ಮತ್ತು ಇದಕ್ಕೆ ಸಂಬಂಧಿಸಿದ ಉತ್ಪನ್ನಗಳನ್ನು ಅಬಕಾರಿ ಸುಂಕದ ವ್ಯಾಪ್ತಿಗೆ ತರಲು ಪ್ರಸ್ತಾಪಿಸಲಾಗಿದೆ ಜಿಎಸ್ಟಿ ಪರ್ವವನ್ನು ಮತ್ತಷ್ಟು ಸರಳೀಕರಣಗೊಳಿಸಲು ಮುಂದಾಗಿರುವ ಹಣಕಾಸು ಸಚಿವರು ವಾರ್ಷಿಕ ಐದು ಕೋಟಿ ರೂಪಾಯಿಗಿಂತ ಕಡಿಮೆ ವಹಿವಾಟು ನಡೆಸುವ ತೆರಿಗೆದಾರರು ಮೂರು ತಿಂಗಳಿಗೊಮ್ನೆ ರಿಟರ್ನ್ಸ್ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಸ್ವಯಂ ಚಾಲಿತ ಜಿಎಸ್ಟಿ ರಿಪಂಡ್ ಮಾದರಿಯನ್ನು ಜಾರಿಗೊಳಿಸಲು ಸರ್ಕಾರ ಉದ್ದೇಶಿಸಿದೆ

ಎಲೆಕ್ಟಿಕ್ ವಾಹನಗಳಿಗೆ ಬಳಕೆ ಮಾಡುವ ಬಿಡಿಭಾಗಗಳ ಮೇಲಿನ ತೆರಿಗೆಯನ್ನು ರದ್ಗುಪಡಿಸಲಾಗಿದೆ

ಆಕಾಶವಾಣಿ ಸುದ್ದಿ ವಿಭಾಗದೊಂದಿಗೆ ಮಾತನಾಡಿದ ಸಚಿವರು ಎಲ್ಲ ನೀತಿ ಸುಧಾರಣೆಗಳ ಕ್ರಮಗಳನ್ನು ಸಮರ್ಪಣಭಾವದಿಂದ ಕೈಗೆತ್ತಿಕೊಳ್ಳಲು ಸರ್ಕಾರ ನಿರ್ಧರಿಸಿದೆ ಎಂದರು ಇದಕ್ಕೂ ಮುನ್ನ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸ್ವಾರ್ಟ್ ಅಪ್ಗಳಿಗೆ ಹಲವಾರು ತೆರಿಗೆ ವಿನಾಯಿತಿಗಳನ್ನು ಘೋಷಿಸಲಾಗಿದೆ ಆ ಮೂಲಕ ಅವು ತಮ್ಮ ವಹಿವಾಟು ವ್ಯದ್ವಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಮುದ್ರಾ ಯೋಜನೆಯಡಿ ಪ್ರತಿಯೊಂದು ಸ್ವಸಹಾಯ ಗುಂಪುಗಳಲ್ಲಿನ ಮಹಿಳೆಯರು ವ್ಯಾಪಾರ ವಹಿವಾಟಿಗಾಗಿ ಒಂದು ಲಕ್ಷ ರೂಪಾಯಿಗಳ ಆರ್ಥಿಕ ನೆರವನ್ನು ಪಡೆಯಲಿದ್ದಾರೆ ಹಾಗೂ ಈ ಗುಂಪುಗಳಲ್ಲಿನ ಮಹಿಳೆಯರು ಐದು ಸಾವಿರ ರೂಪಾಯಿವರೆಗೆ ಓವರ್ಡ್ರಾಪ್ಟ್ ಸೌಲಭ್ಯ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ವಿವರಿಸಿದರು

ಮಧ್ಚಮ ವರ್ಗ ಯುವಕರು ಹಾಗೂ ಬಡವರ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಬಜೆಟ್ ರೂಪಿಸಲಾಗಿದೆ ಎಂದು ಹೇಳಿದ್ದಾರೆ ದೇಶದ ಕ್ಚಷಿ ವಲಯದಲ್ಲಿ ಬದಲಾವಣೆ ತರುವ ಮೂಲಕ ನವಭಾರತ ನಿರ್ಮಾಣದ ನೀಲನಕ್ಷೆ ಇದಾಗಿದೆ ಈ ಬಜೆಟ್ ಮೂಲಕ ಅಭಿವೃದ್ದಿ ಯೋಜನೆಗಳ ವೇಗ ಮತ್ತಷ್ಟು ಹೆಚ್ಚಿಸಲು ಅನುಕೂಲವಾಗಲಿದೆ ತೆರಿಗೆ ಪದ್ದತಿ ಸರಳೀಕರಣಗೊಂಡು ಮೂಲಭೂತ ಸೌಕರ್ಯಗಳನ್ನು ಆಧುನೀಕರಣಗೊಳಿಸಲು ಸಹಕಾರಿಯಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಬಜೆಟ್ ಬಗ್ಗೆ ಪ್ರತಿಕ್ರಿಯೆಸಿರುವ ಅವರು ಮುಂಬರುವ ವರ್ಷಗಳಲ್ಲಿ ಭಾರತದ ಸಾಮಾಜಿಕ ಆರ್ಥಿಕ ಬದಲಾವಣೆ ತರುವತ್ತ ಬಜೆಟ್ನಲ್ಲಿ ಒತ್ತು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಸರಣಿ ಟ್ವೀಟ್ ಸಂದೇಶಗಳಲ್ಲಿ ಅವರು ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಮತ್ತು ಸಬ್ ಕಾ ವಿಶ್ವಾಸ್ ಎಂಬ ಮೂಲ ಮಂತ್ರದಿಂದ ಪ್ರೇರಿತರಾಗಿ ನವಭಾರತದ ನಿರ್ಮಾಣಕ್ಕೆ ಬಜೆಟ್ನಲ್ಲಿ ಮುನ್ನೋಟ ಅನಾವರಣಗೊಳಿಸಲಾಗಿದೆ ಜನರ ಬದುಕಲ್ಲಿ ಋಣಾತ್ತಕ ಬದಲಾವಣೆ ತರುವ ನಿಟ್ಟಿನಲ್ಲಿಯೂ ಒತ್ತು ನೀಡಲಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಕೇಂದ್ರದ ಬಜೆಟ್ ಪ್ರಗತಿದಾಯಕವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಪ್ರತಿಕ್ರಿಯಿಸಿದ್ದಾರೆ ನವದೆಹಲಿಯಲ್ಲಿ ಇಂದು ಮಧ್ಯಾಹ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ದೇಶದ ಆರ್ಥಿಕತೆಯನ್ನು ಐದು ಟ್ರಿಲಿಯನ್ ಅಮೆರಿಕ ಡಾಲರ್ನಷ್ಟು ಸಾಧಿಸುವ ಗುರಿ ಹೊಂದಿರುವ ನೀಲನಕ್ಷೆಯಾಗಿದೆ ಎಂದು ತಿಳಿಸಿದ್ದಾರೆ ಮೂಲಭೂತ ಸೌಕರ್ಯ ಹಾಗೂ ಗ್ರಾಮೀಣ ಅಭಿವೃದ್ದಿಗೆ ವಿಶೇಷ ಒತ್ತು ನೀಡಲಾಗಿದೆ ರೈತರ ಹಿತರಕ್ಷಣೆ ಮಾಡುವುದರ ಜೊತೆಗೆ ಪರಿಶಿಷ್ಷಜಾತಿ ಪರಿಶಿಷ್ಷ ಪಂಗಡ ಮತ್ತು ದುರ್ಬಲ ವರ್ಗಗಳೂ ಸೇರಿದಂತೆ ಯುವಕರು ಹಾಗೂ ಮಹಿಳೆಯರ ಅಭಿವ್ಯದ್ದಿ ಕಾರ್ಯಕ್ರಮಗಳಿಗೆ ಹೆಜ್ಜಿನ ಅನುದಾನ ಒದಗಿಸಲಾಗಿದೆ ಮಧ್ಯಮ ವರ್ಗದವರ ಮೇಲೆ ಯಾವುದೇ ಹೊಸ ತೆರಿಗೆ ವಿಧಿಸಿಲ್ಲ ಬದಲಿಗೆ ವಿನಾಯಿತಿಗಳನ್ನು ಘೋಷಿಸಲಾಗಿದೆ ಎಂದರು ಬಜೆಟ್ ಕುರಿತು ಕೇಂದ್ರ ಭೂ ಸಾರಿಗೆ ಮತ್ತು ಎಂಎಸ್ಎಂಇ ಖಾತೆ ಸಚಿವ ನಿತಿನ್ ಗಡ್ಡರಿ ಎಲೆಕ್ಷಿಕ್ ವಾಹನಗಳಿಗೆ ಉತ್ತೇಜನ ಹಾಗೂ ಅದಕ್ಕೆ ಸಂಬಂಧಿಸಿದ ಮೂಲಸೌಕರ್ಯಗಳ ಅಭಿವ್ಯದ್ದಿಗೆ ಒತ್ತು ನೀಡಲಾಗಿದೆ

ಭಾರತದ ಆರ್ಥಿಕ ಪ್ರಗತಿಗೆ ಖಾಸಗಿ ಬಂಡವಾಳ ಆಕರ್ಷಿಸುವ ಮೂಲಕ ಐದು ಟ್ರಿಲಿಯನ್ ಡಾಲರ್ಗಳಿಗೆ ಅರ್ಥಿಕತೆಯನ್ನು ಹೆಚ್ಚಿಸುವ ಕೇಂದ್ರದ ಬಜೆಟ್ ಬಗ್ಗೆ ನೀತಿ ಆಯೋಗದ ಉಪಾಧ್ಯಕ್ಷ ರಾಜೀವ್ ಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪ್ರಸ್ತುತ ಆರ್ಥಿಕತೆ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಜೆಡಿಯು ಅಧ್ಯಕ್ಷ ಹಾಗೂ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೇಂದ್ರ ಬಜೆಟ್ನ್ನು ಸ್ವಾಗತಿಸಿದ್ದಾರೆ ಭಾರತದ ಆರ್ಥಿಕತೆಯನ್ನು ಐದು ಟ್ರಿಲಿಯನ್ ಡಾಲರ್ಗಳಿಗೆ ಹೆಚ್ವಿಸುವ ಗುರಿ ಮೆಚ್ಚುವಂತಹದ್ದು ಎಂದು ಹೇಳಿದ್ದಾರೆ ದೇಶದಲ್ಲಿ ಸ್ವಚ್ವತೆ ಕಾಪಾಡುವ ಉದ್ದೇಶದ ಸ್ವಚ್ವಭಾರತ್ ಮಿಷನ್ ಹಾಗೂ ಘನತ್ಹಾಜ್ಯ ನಿರ್ವಹಣೆ ಯೋಜನೆಗಳನ್ನು ವಿಸ್ತರಿಸುವ ಕ್ರಮ ಸ್ವಾಗತಾರ್ಹ ಎಂದು ಅವರು ಹೇಳಿದ್ದಾರೆ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಬಂಡವಾಳ ಹಿಂತೆಗೆದುಕೊಳ್ಳುವ ಗುರಿಯನ್ನು ಕೇಂದ್ರ ಬಜೆಟ್ನಲ್ಲಿ ಪ್ರಸ್ತಾಪಿಸಿರುವುದು ಒಂದು ಉತ್ತಮ ನಿರ್ಧಾರವಾಗಿದೆ ಎಂದು ಎಫ್ಐಸಿಸಿಐ ಫಿಕ್ಕಿ ಪ್ರತಿಕ್ರಿಯಿಸಿದೆ

ಜನಸಾಮಾನ್ನರ ಆಶೋತ್ನರಗಳು ಹಾಗೂ ಆರ್ಥಿಕ ತಜ್ಞರ ಅಭಿಪ್ರಾಯಗಳನ್ನು ಆಲಿಸದೆ ಕೇಂದ್ರ ಬಜೆಟ್ನ್ನು ಸಿದ್ಧಪಡಿಸಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಟೀಕಿಸಿದ್ದಾರೆ